ಉತ್ತರ ಕರ್ನಾಟಕದ ಪ್ರವಾಹಪೀಡಿತ ಜಿಲ್ಲೆಗಳಿಗೆ ಮುಖ್ಯಮಂತ್ರಿ ಬಿ ಎಸ್

ಅಲ್ಲಕಾಲೀನ ಯೋಜನೆಗಳಿಂದ ವಿಜ್ಞಾನ ಮತ್ತು ನಾವೀನ್ನತೆಯ ಆಧಾರಿತ ಭವಿಷ್ಣ ರೂಪಿಸುವುದು ಸಾಧ್ವವಿಲ್ಲ ಎಂದ ಪ್ರಧಾನಿ ಸಕಾಲದಲ್ಲಿ ಸಮರ್ಪಕ ಫಲಿತಾಂಶ ಪಡೆಯಲು ದೀರ್ಘಕಾಲೀನ ಯೋಜನೆಗಳು ಅವಶ್ಯ ಎಂದು ತಿಳಿಸಿದರು ಭಾರತದಲ್ಲಿ ಬಲಿಷ್ಠ ಮತ್ತು ಉತ್ಪಷ್ಟ ಗುಣಮಟ್ಟದ ವೈಜ್ಞಾನಿಕ ಸಮುದಾಯವಿದ್ದು ಅತ್ಯುತ್ತಮ ವಿಜ್ಞಾನ ಸಂಸ್ವೆಗಳೂ ಇವೆ ಈ ಅಂಶ ಭಾರತದ ಬಹುದೊಡ್ಡ ಆಸ್ತಿಯಾಗಿದ್ಲ

ಆರಂಭದಲ್ಲೇ ಲಾಕ್ಡೌನ್ ಜಾರಿ ಮಾಸ್ಕ್ ಧರಿಸುವಿಕೆಗೆ ಆದ್ದತೆ ಮುಂತಾದ ಕ್ರಮಗಳಿಂದ ಕೋವಿಡ್ ವಿರುದ್ದ ಪರಿಣಾಮಕಾರಿಯಾಗಿ ಹೋರಾಡಲು ಸಾಧ್ಯವಾಗಿದೆ ಎಂದು ಅವರು ಪ್ರತಿಪಾದಿಸಿದರು ಸೋಂಕು ಪರೀಕ್ಷೆ ಸಂಖ್ಯೆಯನ್ನು ಕೂಡ ಪರಿಣಾಮಕಾರಿಯಾಗಿ ಏರಿಸಲಾಗಿದ್ಲು ಕೋವಿಡ್ ಲಸಿಕೆ ಅಭಿವ್ವದ್ಲಿಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ಅವರು ತಿಳಿಸಿದರು ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯಕೀಯ ಕಾಲೇಜುಗಳನ್ನು ಸ್ವಾಪಿಸಲಾಗುತ್ತಿದ್ದು ಇದರಿಂದ ಯುವಜನರಿಗೆ ವ್ಲೆದ್ಗಕೀಯ ವಲಯದಲ್ಲಿ ಹೆಚ್ಚಿನ ಅವಕಾಶಗಳು ದೊರಕುವ ಜೊತೆಗೆ ಗ್ರಾಮೀಣ ಪ್ರದೇಶಗಳ ಜನರಿಗೆ ಉತ್ತಮ ಆರೋಗ್ಗ ಒದಗಿಸಲು ಸಾಧ್ಯವಾಗಲಿದೆ ಎಂದು ಅವರು ವಿವರಿಸಿದರು

ಜಾಗತಿಕ ನಾಯಕರು ತಜ್ಞರು ಸಂಶೋಧಕರು ವಿವಿಧ ವಲಯಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ

ಕೋವಿಡ್ ಒನ್ನೆಲೆಯಲ್ಲಿ ಆರ್ಥಿಕ ಚೇತರಿಕೆ ದ್ವಷ್ಷಿಯಿಂದ ಸಿಪಿಎಸ್ಇ ಕಾರ್ಯಕ್ಷಮತೆಯ ಕುರಿತು ಶೀವ್ರ ನಿಗಾ ವಹಿಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು

ಈ ವರ್ಷ ಸಮರಾಭ್ಯಾಸವನ್ನು ಸಮುದ್ರದಲ್ಲಿ ಸಂಪರ್ಕ ರಹಿತ ನಾನ್ ಕಾಂಟಾಕ್ಟ್ ಅಟ್ ಸೀ ಮಾದರಿಯಲ್ಲಿ ಯೋಜಿಸಲಾಗಿದೆ ಈ ಸಮರಾಭ್ಯಾಸವು ಭಾಗವಹಿಸುವ ದೇಶಗಳ ನೌಕಾಪಡೆಗಳ ನಡುವಿನ ಸಹಕಾರವನ್ನು ಬಲಿಷ್ಷಗೊಳಿಸಲಿದೆ

ಕೋವಿಡ್ ಸೋಂಕು ನಿಯಂತ್ರಣದ ಮುಂಜಾಗ್ರತಾ ಕ್ರಮಗಳ ಕುರಿತು ಲೇಖಕಿ ಹಾಗೂ ಸಮಾಜಸೇವಕಿ ಡಾ

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ವಾಯುಭಾರ ಕುಸಿತದಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆಯಾಗಿದ್ದು ಪ್ರವಾಹ ಪರಿಸ್ದಿತಿ ಉಂಟಾಗಿದೆ ಆಲ್ಲದೆ ಮಹಾರಾಷ್ಲದ ಜಲಾಶಯಗಳಿಂದ ಪೆಚ್ಚುವರಿಯಾಗಿ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರುವುದರಿಂದ ಭೀಮಾ ಮತ್ತು ಕ್ಕಷ್ಣ ನದಿಗಳು ತುಂಬಿ ಪರಿಯುತ್ತಿವೆ ಇದರಿಂದಾಗಿ ಕಲಬುರಗಿ ಯಾದಗಿರಿ ರಾಯಚೂರು ಮತ್ತು ವಿಜಯಮರ ಜಿಲ್ಲೆಗಳ ಪಲವು ಗ್ರಾಮಗಳು ಮುಳುಗಡೆಯಾಗಿವೆ ಎಂದು ವರದಿಗಳು ತಿಳಿಸಿವೆ ಪ್ರವಾಹದಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ಸ್ಥಳೀಯ ಜಿಲ್ಲಾಡಳಿತಗಳಿಂದ ತತ್ ಕ್ಷಣದ ವರಿಹಾರ ಕಾರ್ಯ ಕೈಗೊಳ್ಳಲಾಗಿದೆ ಹಾನಿಯ ವಾಸ್ತವಿಕ ಪ್ರಮಾಣ ತಿಳಿಯಲು ವೈಮಾನಿಕ ಸಮೀಕ್ಷೆ ಅತ್ಯಗತ್ತವಾಗಿದ್ದು ಬುಧವಾರ ಈ ನಾಲ್ಲು ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ವಿವರಿಸಿದ್ದಾರೆ ಕರ್ನಾಟಕದ ಗ್ರಾಮಗಳಲ್ಲಿ ಟೆಲಿ ಮೆಡಿಸಿನ್ ಸೌಲಭ್ಯಗಳನ್ನು ಅಳವಡಿಸಿದಲ್ಲಿ ಗ್ರಾಮಸ್ವರು ತಜ್ಜ ವೈದ್ದರಿಂದ ಸೂಕ್ತ ವೈದ್ಯಕೀಯ ಸಲಹೆ ಪಡೆಯಲು ಸಾಧ್ಯವಾಗಲಿದೆ ಎಂದು ಕರ್ನಾಟಕ ಉಪಮುಖ್ಯಮಂತ್ರಿ ಡಾ

ಮ್ಸೆಸೂರಿನಲ್ಲಿ ನಿನ್ನೆ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮಗಳಲ್ಲಿ ಟೆಲಿ ಮೆಡಿಸಿನ್ ಮೂಲಸೌಕರ್ಯ ನಿರ್ಮಿಸಲು ವಿವಿಧ ಆರೋಗ್ಲ ಸಂರಕ್ಷಣಾ ಸಂಸ್ಲೆಗಳೊಂದಿಗೆ ಮಾತುಕತೆ ನಡೆಯುತ್ತಿದೆ ಎಂದರು ಈ ವಿಷಯಕ್ಷೆ ಸಂಬಂಧಿಸಿದಂತೆ ಮಾಹಿತಿ ತಂತ್ರಜ್ಞಾನ ಇಲಾಖೆ ಸಹಕಾರ ನೀಡಲಿದೆ ಈ ಉದ್ಲೇಶಕ್ಕಾಗಿ ಟೆಲಿ ಕಮಾಂಡ್ ಕೇಂದ್ರ ಸ್ಲಾಪನೆಗೆ ರಾಜ್ಯ ಸರ್ಕಾರದ ಕಿಯೋನಿಕ್ಸ್ ನೊಂದಿಗೆ ಕಂಪನಿಗಳು ಸಹಯೋಗ ಹೊಂದಲಿವೆ ಎಂದು ಸಚಿವರು ಪೇಳಿದರು

ಆದರೆ ಈ ಸಂಬಂಧ ಅಂತಿಮ ನಿರ್ಧಾರ ಭಾರತ ಸರ್ಕಾರ ಹಾಗೂ ಸೌದಿ ಅರೇಬಿಯಾ ಸರ್ಕಾರ ಹೊರಡಿಸಲಿರುವ ಮಾರ್ಗಸೂಚಿಗಳನ್ನು ಅವಲಂಬಿಸಿದೆ ಎಂದು ತಿಳಿಸಿದ್ಲಾರೆ

ಅಗತ್ನದ ಮಾರ್ಗಸೂಚಿಗಳ ಹಿನ್ನೆಲೆಯಲ್ಲಿ ಇಡೀ ಪಜ್ ಪ್ರಕ್ರಿಯೆಯಲ್ಲಿ ಗಮನಾರ್ಪ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಇದೆ ಎಂದರು ಭಾರತ ಹಾಗೂ ಸೌದಿ ಅರೇಬಿಯಾದಲ್ಲಿ ಯಾತ್ರಿಕರಿಗೆ ಕಲ್ಲಿಸಬೇಕಾದ ವಸತಿ ಸಾರಿಗೆ ಆರೋಗ್ಗ ಮತ್ತು ಇತರ ಸೌಲಭ್ಯಗಳಲ್ಲಿ ಬದಲಾವಣೆಗಳು ಕಂಡು ಬರುವ ಸಾಧ್ಯತೆಯಿದೆ ಕೊರೊನಾ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಯಾತಾರ್ಥಿಗಳ ಆರೋಗ್ಯ ಹಾಗೂ ಸುರಕ್ಷತೆ ಸರ್ಕಾರದ ಅಗ್ರ ಪ್ರಾಧಾನ್ಯತೆಯಾಗಿದೆ ಭಾರತೀಯ ಏಜೆನ್ಸಿಗಳು ಈ ನಿಟ್ಟನಲ್ಲಿ ಅಗತ್ಯ ವ್ಲವಸ್ಲೆಗಳನ್ನು ಕೈಗೊಳ್ಳಲಿವೆ ಎಂದರು